ನಿನ್ನೆ ನಿಧನರಾದ ಗೋವಾ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಾಜಿ ರಕ್ಷಣಾ ಸಚಿವ ಮನೋಹರ್ ಪ್ರಿಕರ್ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪಣಜಿಯಲ್ಲಿ ಇಂದು ಸಂಜೆ ನೆರವೇರಲಿದೆ ದೀರ್ಘಕಾಲದ ಅನಾರೋಗ್ಭದ ನಂತರ ನಿನ್ನೆ ಸಂಜೆ ಪರ್ರಿಕರ್ ನಿಧನ ಹೊಂದಿದರು ಇಂದು ಬೆಳಗ್ಗೆ ಅವರ ಪಾರ್ಥಿವ ಶರೀರವನ್ನು ಪಣಜಿಯಲ್ಲಿರುವ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಇರಿಸಲಾಗಿತ್ತು ಅಗಲಿದ ನಾಯಕನಿಗೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ತ್ರೀಪಾದ್ ನಾಯಕ್ ಹಾಗೂ ಸಂಸದ ನರೇಂದ್ರ ಸವಾಯಿಕರ್ ಮತ್ತು ಇತರ ಬಿಜೆಪಿ ನಾಯಕರು ಅಂತಿಮ ನಮನ ಸಲ್ಲಿಸಿದರು ನಂತರ ಪ್ರಿಕರ್ ಅವರ ಪಾರ್ಥಿವ ಶರೀರವನ್ನು ಈಗ ಪಣಜಿಯ ಕಲಾ ಅಕಾಡೆಮಿಯ ಆವರಣದಲ್ಲಿ ಇರಿಸಲಾಗಿದೆ ಸಾರ್ವಜನಿಕರು ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ ಪಣಜಿಯ ಮಿರಾಮರ್ ಕಡಲ ದಂಡೆಯಲ್ಲಿ ಅಂತ್ಯಸಂಸ್ಕಾರಕ್ಕೆ ಸಿದ್ದತೆ ಪ್ರಗತಿಯಲ್ಲಿದೆ ಮಿರಾಮರ್ ಬೀಚ್ನಲ್ಲಿ ಭಾರೀ ಬಂದೋಬಸ್ತ್ ಮಾಡಲಾಗಿದೆ ಮನೋಹರ್ ಪ್ರಿಕರ್ ಅವರ ಗೌರವಾರ್ಥ ಕೇಂದ್ರ ಸರ್ಕಾರ ಇಂದು ರಾಷ್ಟೀಯ ಶೋಕಾಚರಣೆಯನ್ನು ಘೋಷಿಸಿದ್ದು ದೇಶಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ರಾಷ್ಟಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗಿದೆ ಗೋವಾದಲ್ಲಿ ಏಳು ದಿನಗಳ ಶೋಕಾಚರಣೆಯನ್ನು ಘೋಷಿಸಲಾಗಿದೆ ಗೋವಾ ರಾಜ್ಯದ ಮುಖ್ಯಮಂತ್ರಿ ಮನೋಪರ್ ಪರ್ರಿಕರ್ ಅವರ ನಿಧನಕ್ಕೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇಂದು ಬೆಳಗ್ಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಂತಾಪ ಸೂಚಕ ನಿರ್ಣಯವೊಂದನ್ನು ಕೈಗೊಳ್ಳಲಾಯಿತು ಪರ್ರಿಕರ್ ನಿಧನದೊಂದಿಗೆ ದೇಶ ಒಬ್ಬ ಹಿರಿಯ ಮತ್ತು ಅನುಭವಿ ನಾಯಕನನ್ನು ಕಳೆದುಕೊಂಡಿದೆ ಜನಸಾಮಾನ್ಕರ ಮುಖ್ಯಮಂತ್ರಿ ಎಂದೇ ಕರೆಯಲಾಗುತ್ತಿದ್ದ ಪರಿಕರ್ ತಮ್ಮ ಸರಳತೆ ಮತ್ತು ಸಜ್ಜನಿಕೆಗೆ ಹಾಗೂ ಅಸಾಧಾರಣ ಆಡಳಿತಗಾರರಾಗಿ ಬಹಳ ಕಾಲ ನೆನಪಿನಲ್ಲಿ ಉಳಿಯುತ್ತಾರೆ ಎಂದು ನಿರ್ಣಯದಲ್ಲಿ ಬಣ್ಣಿಸಲಾಗಿದೆ ಆಧುನಿಕ ಗೋವಾ ರಾಜ್ಯದ ನಿರ್ಮಾಣಕ್ಕೆ ಮತ್ತು ಭಾರತೀಯ ಸಶಸ್ತ ಪಡೆಗಳ ಸುಧಾರಣೆಗೆ ಹಾಗೂ ಮಾಜಿ ಸೈನಿಕರ ಜೀವನಮಟ್ಟ ಸುಧಾರಣೆಗೂ ಪ್ರಿಕರ್ ನೀಡಿದ ಕೊಡುಗೆಯನ್ನು ಎಂದೆಂದಿಗೂ ಮರೆಯಲಾಗದು ಎಂದು ಸರಿಸಲಾಗಿದೆ ಪರ್ರಿಕರ್ ಕುಟುಂಬ ಹಾಗೂ ಗೋವಾದ ಜನತೆಗೆ ದೇಶದ ಹಾಗೂ ಸರ್ಕಾರದ ಪರವಾಗಿ ಭಾವಪೂರ್ಣ ಸಂತಾಪವನ್ನು ಸಚಿವ ಸಂಪುಟ ಸಭೆ ವ್ಲಕ್ತಪಡಿಸಿದೆ

ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಎಸ್ಕೆಎಂ ಸಹ ತನ್ನ ಎಂಟು ಉಮೇದುವಾರರ ಪಟ್ಲಯನ್ನು ಘೋಷಿಸಿದೆ

ಬಿಹಾರದಲ್ಲಿ ದಿರಂಗಾಬಾದ್ ನವಾದಾ ಗಯಾ ಹಾಗೂ ಜಮುಯಿ ನಾಲ್ಲು ಲೋಕಸಭಾ ಸ್ವಾನಗಳ ಚುನಾವಣೆಗೆ ಇಂದು ಅಧಿಸೂಚನೆಯನ್ನು ಹೊರಡಿಸಲಾಯಿತು ನವಾದಾ ವಿಧಾನಸಭಾ ಕ್ಷೇತ್ರಕ್ಕೂ ಇದೇ ವೇಳೆ ಚುನಾವಣೆ ನಡೆಯಲಿದ್ದು ಆ ಸಂಬಂಧಿತ ಅಧಿಸೂಚನೆಯು ಹೊರಬಿದ್ದಿದೆ ಆರ್ಜೆಡಿ ಶಾಸಕ ರಾಜ್ವಲ್ಲಭ್ ಯಾದವ್ ಅವರನ್ನು ಪಕ್ಷದಿಂದ ಉಚ್ದಾಟಿಸಿದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ನವಾದಾ ಕ್ವೇತ್ರಕ್ಕೆ ಈ ಉಪಚುನಾವಣೆ ನಡೆಯುತ್ತಿದೆ ಬಿಹಾರದಲ್ಲಿ ಲೋಕಸಭಾ ಚುನಾವಣೆಯ ವೇಳೆ ಅಕ್ರಮ ಹಣಕಾಸು ಬಳಕೆಯನ್ನು ನಿಯಂತ್ರಿಸುವ ಸಲುವಾಗಿ ಆದಾಯ ತೆರಿಗೆ ಇಲಾಖೆ ಕಟ್ಟೆಚ್ಚರ ಘೋಷಿಸಿದೆ

ಚುನಾವಣೆಯ ವೇಳೆ ಕಪ್ಪುಹಣದ ದುರುಪಯೋಗಕ್ಕೆ ಕಡಿವಾಣ ಹಾಕಲು ಇಲಾಖೆ ಈ ಕ್ರಮ ಕೈಗೊಂಡಿದೆ ಪಾಟ್ನಾದಲ್ಲಿ ನಿಯಂತ್ರಣ ಕೊಠಡಿಯನ್ನು ತೆರೆಯಲಾಗಿದ್ದು ಇಂತಹ ವಹಿವಾಟನ್ನು ಗಮನಿಸಲಾಗುತ್ತಿದೆ ಜಮ್ನು ಮತ್ತು ಕಾಶ್ನೀರದ ಸುಂದರ್ಬನಿ ವಲಯದಲ್ಲಿ ಗಡಿನಿಯಂತ್ರಣ ರೇಖೆಯ ಸಮೀಪ ಇಂದು ಬೆಳಗ್ಗೆ ಪಾಕಿಸ್ತಾನಿ ಪಡೆಗಳು ಗುಂಡಿನ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಒಬ್ಬ ಭಾರತೀಯ ಯೋಧ ಹುತಾತ್ದನಾಗಿದ್ದು ನಾಲ್ವರು ಸೇನಾ ಸಿಬ್ಲಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪಾಕಿಸ್ತಾನಿ ಪಡೆಗಳು ಅಪ್ರಜೋದಿತ ಗುಂಡಿನ ದಾಳಿಯನ್ನು ನಡೆಸಿದಾಗ ಸೇನಾಪಡೆಗಳು ಸೂಕ್ತ ಪ್ರತ್ಯುತ್ತರ ನೀಡಿದವು ಎಂದು ರಕ್ಷಣಾ ಮೂಲಗಳು ಜಮ್ಗು ಆಕಾಶವಾಣಿ ಕೇಂದ್ರಕ್ಕೆ ಮಾಹಿತಿ ನೀಡಿವೆ ನಿನ್ನೆ ರಾತ್ರಿಯಿಂದ ಪಾಕ್ ಪಡೆಗಳು ಶೆಲ್ ಹಾಗೂ ಗುಂಡಿನ ದಾಳಿಯನ್ನು ಆರಂಭಿಸಿದ್ದವು ಇಂದು ಬೆಳಗಿನ ಜಾವ ಮತ್ತೆ ಈ ದಾಳಿ ಮುಂದುವರೆಯಿತು ಎಂದು ಮಾಹಿತಿ ನೀಡಲಾಗಿದೆ ಗಾಯಗೊಂಡ ಯೋಧರನ್ನು ಆಸ್ಪತ್ರೆಗಳಿಗೆ ಸ್ಲಳಾಂತರಿಸಲಾಗಿದೆ

ಹಾಲಿ ಸಂಸದ ಮತ್ತು ಮಾಜಿ ಕೇಂದ್ರ ಸಚಿವ ಡಾ ಅನ್ಲುಮಣಿ ರಾಮದೊಸ್ ಧರ್ಮಪುರಿ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ ಮಾಜಿ ಕೇಂದ್ರ ಸಚಿವ ಎ

ತನಗೆ ಪಂಚಿಕೆಯಾಗಿರುವ ಇನ್ನೂ ಎರಡು ಸ್ವಾನಗಳಿಗೆ ಉಮೇದುವಾರರ ಹೆಸರನ್ನು ನಂತರ ಪ್ರಕಟಿಸಲಾಗುವುದು ಎಂದು ಪಕ್ಷದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಪಿಎಂಕೆ ಲೋಕಸಭಾ ಚುನಾವಣೆಗಾಗಿ ಎಐಎಡಿಎಂಕೆ ಬಿಜೆಪಿ ಮತ್ತು ಡಿಎಂಡಿಕೆ ಪಕ್ಷಗಳೊಂದಿಗೆ ಸೀಟು ಹೊಂದಾಣಿಕೆ ಮಾಡಿಕೊಂಡಿದೆ ಮೊಝಾಂಬಿಕ್ಗೆ ಮಾನವೀಯ ನೆರವು ಒದಗಿಸುವ ಸಲುವಾಗಿ ತನ್ನ ಮೂರು ನೌಕಾಪಡೆಯ ಪಡಗುಗಳನ್ನು ಅಲ್ಲಿಯ ಬಂದರು ನಗರ ಬೈರಾಗೆ ಕಳುಹಿಸಲು ಭಾರತ ಸರ್ಕಾರ ತೀರ್ಮಾನಿಸಿದೆ ಇದಾಯಿ ಚಂಡಮಾರುತದಿಂದ ಸಂತ್ರಸ್ತರಾಗಿರುವ ಅಲ್ಲಿಯ ಜನರ ನೆರವಿಗೆ ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ಈ ಹಡಗುಗಳು ಕೊಂಡೊಯ್ಲಿವೆ ಈ ಪೈಕಿ ಆಹಾರ ಉಡುಪುಗಳು ಮತ್ತು ದಿಷಧಿಗಳನ್ನು ಹೆಚ್ಚಿನ ಶ್ರಮಾಣದಲ್ಲಿ ಕಳುಹಿಸಿಕೊಡಲಾಗುವುದು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇದರೊಂದಿಗೆ ಮೂವರು ವೈದ್ಯರು ಹಾಗೂ ಐವರು ದಾದಿಯರನ್ನು ಸಪ ತುರ್ತು ವೈದ್ಯಕೀಯ ನೆರವಿಗಾಗಿ ಕಳುಹಿಸಿಕೊಡಲಾಗುವುದು

ಮೊಪ್ತಿಯ ಪ್ರಾಂತ್ಲದಲ್ಲಿರುವ ಡಿಯೋರಾ ಸೇನಾ ತಿಬಿರ ಗುರಿಯಾಗಿಸಿಕೊಂಡು ಉಗ್ರರು ದಾಳಿ ನಡೆಸಿದ್ದು ಫಟನೆಯಲ್ಲಿ ಹಲವು ಯೋಧರು ಮೃತಪಟ್ಟಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಒಂದು ಕಾಲಕ್ಕೆ ಆಫ್ರಿಕಾದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸ್ಥಿರ ಆಡಳಿತದ ಕೇಂದ್ರವಾಗಿದ್ದ ಈ ಪ್ರದೇಶ ಇತ್ತೀಚಿನ ವರ್ಷಗಳಲ್ಲಿ ಕ್ಷಿಪ್ರ ಕಾಂತಿ ನಾಗರಿಕ ಯುದ್ದ ಮತ್ತು ಭಯೋತ್ಪಾದನೆಯಿಂದ ಬಳಲುತ್ತಿದೆ ಅಲ್ ಖೈದಾ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿರುವ ಭಯೋತ್ವಾದಕರಿಂದ ಪದೇ ಪದೇ ದಾಳಗೊಳಗಾಗುತ್ತಿದೆ ಭಯೋತ್ವಾದನೆಯ ನಿಗ್ರಹಕ್ಕೆ ಮತ್ತು ಅಂತಾರಾಷ್ಷೀಯ ಭಯೋತ್ವಾದಕತೆ ಕುರಿತ ಸಮಗ್ರ ನಿರ್ಣಯದ ಸಿದ್ದತೆಯನ್ನು ಚುರುಕುಗೊಳಿಸಬೇಕಾದ ಅಗತ್ಯವಿದೆ ಎಂದು ಉಪರಾಷ್ಟಪತಿ ಎಂ

ಹೈದ್ರಾಬಾದ್ನಲ್ಲಿ ನಿನ್ನೆ ಉಪರಾಷ್ಟಪತಿಗಳು ಸಮಾರಂಭವೊಂದರಲ್ಲಿ ಮಾತನಾಡಿ ಕಳೆದ ವಾರ ನ್ಯೂಜಿಲೆಂಡ್ನಲ್ಲಿ ನಡೆದ ಭೀಕರ ಗುಂಡಿನ ದಾಳಿ ಪ್ರಕರಣ ಮತ್ತೊಮ್ಮೆ ಉಗ್ರವಾದವನ್ನು ನಿರ್ಮೂಲಗೊಳಿಸಲು ವಿಶ್ವದ ಎಲ್ಲ ದೇಶಗಳು ಒಗ್ಗಟ್ಟನ ಪ್ರಯತ್ನ ನಡೆಸಬೇಕು ಎನ್ನುವುದನ್ನು ಮತ್ತೊಮ್ಮೆ ಸಾಬೀತು ಮಾಡಿವೆ ಎಂದು ಹೇಳಿದ್ದಾರೆ

ಟಿ ಇರ್ಫಾನ್ ಮುಂದಿನ ವರ್ಷ ನಡೆಯಲಿರುವ ಒಲಿಂಪಿಕ್ಸೆಗೆ ಅಥ್ಲೆಟಿಕ್ಸೆ ವಿಭಾಗದಿಂದ ಅರ್ಹತೆ ಗಳಿಸಿದ ಮೊದಲ ಭಾರತೀಯ ಎಂಬ ಶ್ರೇಯಕ್ಕೆ ಭಾಜನರಾಗಿದ್ದಾರೆ